ವಾರಾಣಸಿಯಲ್ಲಿ ಆಯೋಜನೆಗೊಂಡಿರುವ ಕಾರ್ಪೆಟ್ ಎಕ್ಸೆಸೋ ಮೇಳವನ್ನು ನಿನ್ನೆ ಸಂಜೆ ವಿಡಿಯೋ ಕಾಸ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಮಂತ್ರಿ ಕಾರ್ಪೆಟ್ ತಯಾರಕರಿಗೆ ಮಳಗೆಗಳು ಪಾಗೂ ಗೋದಾಮುಗಳನ್ನು ತ್ವರಿತವಾಗಿ ಒದಗಿಸಲು ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ತಿಳಿಸಿದರು ಗುಣಮಟ್ಟದ ಸರಕುಗಳ ಉತ್ಪಾದನೆಯನ್ನು ಖಾತರಿಪಡಿಸಲು ತಾಂತ್ರಿಕತೆ ಸೇರಿದಂತೆ ಎಲ್ಲಾ ರೀತಿಯ ನೆರವನ್ನು ಸರ್ಕಾರ ಒದಗಿಸುತ್ತಿದೆ ಎಂದು ಅವರು ತಿಳಿಸಿದರು ಕಾರ್ಪೆಟ್ ತಯಾರಕರ ನೈಮಣ್ಠತೆಯನ್ನು ಹೊಗಳಿದ ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಮೇಡ್ ಇನ್ ಇಂಡಿಯಾ ಕಾರ್ಪೆಟ್ ಹೆಸರು ವಾಸಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ನೇಕಾರರಿಗೆ ಮತ್ತು ಕರಕುಶಲ ಕೆಲಸಗಳಲ್ಲಿ ತೊಡಗಿರುವವರಿಗೆ ಸಹಾಯ ಒದಗಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಪ್ರಧಾನಿ ಮೋದಿ ನುಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜವಳಿ ಖಾತೆ ಸಚಿವೆ ಸ್ಮತಿ ಇರಾನಿ ಕಾರ್ಪೆಟ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ತಮ್ಮ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವುದನ್ನು ಖಾತರಿಪಡಿಸಿಕೊಳ್ಳುವ ಮೂಲಕ ಸಾಕ್ಷರ ಭಾರತ ಸಾಧಿಸುವ ಪ್ರಧಾನಮಂತ್ರಿ ಅವರ ಕನಸನ್ನು ನನಸು ಮಾಡಲು ಸಪಕರಿಸಬೇಕೆಂದು ಕೋರಿದರು

ಈ ಮಕ್ಕಳು ರಾಷ್ಟೀಯ ಮುಕ್ತ ಶಾಲೆ ಮತ್ತು ಇಂದಿರಾಗಾಂಧಿ ರಾಷ್ಟೀಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನೋಂದಣಿ ಮಾಡಿಕೊಂಡು ಇದರ ಪ್ರಯೋಜನ ಪಡೆಯಬಹುದು ಎಂದು ಅವರು ಹೇಳಿದರು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರ ಜನ್ಮದಿನದ ಅಂಗವಾಗಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭ ಹಾರೈಸಿದ್ದಾರೆ

ಅಮಿತ್ ಶಾ ಅವರ ನಾಯಕತ್ವದಲ್ಲಿ ಬಿಜೆಪಿ ಭಾರತದಾದ್ಯಂತ ಗಮನಾರ್ಹ ರೀತಿಯಲ್ಲಿ ಆವರಿಸಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಅಮಿತ್ ಶಾ ಅವರ ಉತ್ಸಾಹ ಮತ್ತು ಕಠಿಣ ಶ್ರಮ ಪಕ್ಷಕ್ಕೆ ಬಹುದೊಡ್ಡ ಆಸ್ತಿಯಾಗಿದೆ ಎಂದು ಅವರು ಹೇಳಿದ್ದಾರೆ ಶಾ ಅವರಿಗೆ ಆರೋಗ್ಯ ದೀರ್ಘಾಯುಷ್ಯವನ್ನು ಪ್ರಧಾನಮಂತ್ರಿ ಹರಸಿದ್ದಾರೆ

ಸಂವಿಧಾನಿಕ ನ್ಯಾಯಪೀಠದ ತೀರ್ಪಿನ ಮರುಪರಿಶೀಲನೆ ಕುರಿತ ತಮ್ಮ ಮನವಿಯನ್ನು ಶೀಘದಲ್ಲೇ ಕೈಗೆತ್ತಿಕೊಳ್ಳಬೇಕು ಎಂದು ನ್ಯಾಯವಾದಿ ಮ್ಯಾಥ್ಲೂಸ್ ಜೇ ಮಾಡಿದ್ದ ಮನವಿಯನ್ನು ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿ ಎಸ್

ಖೌಲ್ ಅವರಿದ್ದ ಪೀಠ ಪರಿಗಣಿಸಿದೆ ಕೇರಳದ ಶಬರಿಮಲೆ ಮಂದಿರಕ್ಷೆ ಎಲ್ಲಾ ವಯೋಮಾನದ ಮಹಿಳೆಯರು ಪ್ರವೇತಿಸಬಹುದಾಗಿದೆ ಎಂದು ಐವರು ನ್ನಾಯಮೂರ್ತಿಗಳ ಸಂವಿಧಾನಿಕ ಪೀಠ ಬಹುಮತದ ತೀರ್ಮ ನೀಡಿತ್ತು

ತಂಡ ರಾಜ್ಲಕ್ಷೆ ಮೂರು ದಿನಗಳ ಭೇಟಿ ನೀಡಿದೆ

ರಾವತ್ ಹಾಗೂ ಚುನಾವಣಾ ಆಯುಕ್ತರುಗಳಾದ ಸುನೀಲ್ ಅರೋರಾ ಮತ್ತು ಅಶೋಕ್ ಲಬಾಸ ಅವರು ಇಂದು ಸಂಜೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಭೇಟಿಯಾಗಿ ಅವರ ಅಭಿಪ್ರಾಯಗಳನ್ನು ಪಡೆಯಲಿದ್ದಾರೆ ಭೇಟಿಯ ಮೊದಲ ದಿನ ಆಯೋಗ ಪೊಲೀಸ್ ನೋಡಲ್ ಅಧಿಕಾರಿಗಳನ್ನು ಸಪ ಭೇಟಿಯಾಗಲಿದೆ ಆಯೋಗದ ತಂಡ ನಾಳೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮತ್ತು ಮೊಲೀಸ್ ವರಿಷ್ಣಾಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿ ಚುನಾವಣಾ ಸಿದ್ದತೆಗಳ ಕುರಿತು ವಿವರ ಪರಾಮರ್ಶೆ ನಡೆಸಲಿದೆ ತಂಡ ನಾಡಿದ್ಲು ಬುಧವಾರ ದೆಹಲಿಗೆ ಹಿಂದಿರುಗುವ ಮುನ್ನಾ ವರಮಾನ ತೆರಿಗೆ ಅಬಕಾರಿ ಹಾಗೂ ಇನ್ನಿತರ ಕಾನೂನು ಅನುಷ್ಠಾನ ಸಂಸ್ವೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದೆ ಮಹಾರಾಷ್ಷದಲ್ಲಿ ಅಹಮದ್ ನಗರ್ ಪುಣೆ ರಾಷ್ಟೀಯ ಹೆದ್ದಾರಿಯಲ್ಲಿ ಇಂದು ನಸುಕಿನ ಜಾವ ಖಾಸಗಿ ಬಸ್ಲ್ ಹಾಗೂ ಟ್ರಕ್ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ ಕನಿಷ್ಠ ಐದು ಮಂದಿ ಮೃತಪಟ್ಟಿದ್ದಾರೆ ಖಾಸಗಿ ಬಸ್ ದಿರಂಗಬಾದ್ನಿಂದ ಪುಣೆಗೆ ಪ್ರಯಾಣಿಸುತ್ತಿತ್ತು ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆಯಲ್ಲಿ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆಯಿತು ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿ ಇಂದು ಲಘು ಭೂಕಂಪನ ಸಂಭವಿಸಿದೆ

ಮೀ ಒಳಗಡೆ ಭೂಕಂಪನದ ಕೇಂದ್ರಬಿಂದು ಇತ್ತೆಂದು ಅವರು ತಿಳಿಸಿದ್ದಾರೆ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಸಹ ಲಘು ಭೂಕಂಪನದ ಅನುಭವವಾಗಿದ್ದು ಯಾವುದೇ ಜೀವ ಹಾನಿ ಅಥವಾ ಆಸ್ತಿಪಾಸ್ತಿ ನಷ್ಟದ ಬಗ್ಗೆ ವರದಿಯಾಗಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಫತ್ತೀಸ್ಫಡದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಗುಂಪುಗಳು ಸಾಮಾಜಿಕ ಮಾಧ್ಯಮದಲ್ಲಿ ನೀತಿಸಂಹಿತೆ ಉಲ್ಲಂಘಿಸಿ ಯಾವುದೇ ಆಕ್ಷೇಪಾರ್ಹ ಅಂಶಗಳು ಕಾಣಿಸಿಕೊಳ್ಳದಂತೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ನಿಗಾವಹಿಸಿದೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸುಬ್ರತ್ ಸಾಹು ಆಕಾಶವಾಣಿಯೊಂದಿಗೆ ಮಾತನಾಡಿ ಚುನಾವಣಾ ಪ್ರಚಾರದ ಇತರ ಮಾಧ್ಯಮಗಳಿಗೆ ಸಂಬಂಧಿಸಿದ ಕಾನೂನು ಅಂಶಗಳು ಮತ್ತು ನಿಯಮಗಳು ಸಾಮಾಜಿಕ ಮಾಧ್ಯಮಕ್ಕೂ ಅನ್ವಯಿಸುತ್ತವೆ ಎಂದು ತಿಳಿಸಿದ್ದಾರೆ ಅಭ್ಯರ್ಥಿಗಳು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯ ವಿವರಗಳನ್ನು

ಮಾಧ್ಯಮ ಪ್ರಮಾಣೀಕರಣ ಹಾಗೂ ನಿಗಾ ಸಮಿತಿ ಮೂಲಕ ಈ ವಿಷಯದಲ್ಲಿ ನಿಗಾ ಇಡಲಾಗುವುದು ಎಂದು ಸಪ ಅವರು ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮದ ಮೂಲಕ ನೀಡುವ ಜಾಹೀರಾತು ವೆಚ್ಚವನ್ನು ಸಹ ಅಭ್ಯರ್ಥಿಯ ಚುನಾವಣಾ ವೆಚ್ಚದ ಖಾತೆಗೆ ಸೇರಿಸಲಾಗುವುದು ಎಂದು ಸಾಹು ತಿಳಿಸಿದ್ದಾರೆ

ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಫಾಸಿಘಾಟ್ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಈ ಅಪಘಾತ ಸಂಭವಿಸಿದೆ ದುರಂತದ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ತೀವ್ರ ದುಃಖ ಮತ್ತು ಸಂತಾಪ ವ್ಯಕ್ತಪಡಿಸಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ಕಾಶ್ಮೀರ ಕಣಿವೆಯ ಟ್ರಾಲ್ ಪ್ರದೇಶದ ಮೆಡೋರಾ ಗ್ರಾಮದಲ್ಲಿನ ಸಿಆರ್ಪಿಎಫ್ ಶಿಬಿರದ ಮೇಲೆ ನಿನ್ನೆ ಸಂಜೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದು ಸಶಸ್ತ ಸೀಮಾ ಬಲದ ಒಬ್ಬ ಯೋಧ ಹುತಾತ್ಮರಾಗಿದ್ದಾರೆ ಭಯೋತ್ಪಾದಕರ ದಾಳಿಗೆ ಪ್ರತಿಯಾಗಿ ಭದ್ರತಾ ಪಡೆಗಳು ದಾಳಿ ನಡೆಸಿದವಾದರೂ ಎಸ್ಎಸ್ಬಿಯ ಯೋಧ ವಿಜಯ್ಕುಮಾರ್ ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಭಯೋತ್ವಾದಕರು ಕತ್ತಲೆಯಲ್ಲಿ ಪರಾರಿಯಾದರು ಎಂದು ತಿಳಿಸಲಾಗಿದೆ

ಗುಂಡಿನ ಚಕಮಕಿಯಲ್ಲಿ ಮೂವರು ಭಯೋತ್ವಾದಕರು ಹತರಾದ ಸ್ಥಳದ ಪ್ರವೇಶ ನಿಷಿದ್ದವನ್ನು ತೆರವುಗೊಳಿಸಿದ ಬಳಿಕ ನಾಗರಿಕರು ಆ ಸ್ಥಳಕ್ಕೆ ಧಾವಿಸಿದ್ದರು ಆಗ ಈ ಶೆಲ್ ಸ್ಪೋಟ ಸಂಭವಿಸಿದೆ

ಇಂಡೋನೇಷಿಯಾದಲ್ಲಿ ಭೂಶಾಖ ಇಂಧನ ಯೂರೋಪ್ ಮತ್ತು ಪಶ್ಚಿಮ ಏಷ್ಠಾದಲ್ಲಿ ಹಸಿರು ನಗರಗಳು ಪಾಗೂ ಭಾರತದಲ್ಲಿ ಕರಾವಳಿ ಸಮುದಾಯಗಳ ಸಂರಕ್ಷಣೆ ಈ ಯೋಜನೆಗಳಲ್ಲಿ ಸೇರಿದ್ದು ಇವುಗಳಗೆ ಮನಾಮದಲ್ಲಿ ನಡೆದ ಸಭೆಯಲ್ಲಿ ದಕ್ಷಿಣಕೊರಿಯಾ ಮೂಲದ ಗ್ರೀನ್ ಕ್ಷೈಮೇಟ್ ಫಂಡ್ ಹಣಕಾಸು ನೆರವಿಗೆ ಸಂಬಂಧಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಈ ನಿಟ್ಟನಲ್ಲಿ ಮುಂದಿನ ವರ್ಷಕ್ಕೆ ಹೊಸದಾಗಿ ಹಣಕಾಸು ನೆರವು ಪಡೆಯುವ ಪ್ರಕ್ರಿಯೆಗೆ ಸಮ್ಮತಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಹರ್ಮನ್ಪ್ರೀತ್ಸಿಂಗ್ ಮಂದೀಪ್ಸಿಂಗ್ ಲಲಿತ್ಉಪಾಧ್ಯಾಯ ಆಕಾಶ್ದೀಪ್ಸಿಂಗ್ ಗುರ್ಜಂತ್ಸಿಂಗ್ ಹಾಗೂ ಕೋತಜೀತ್ಸಿಂಗ್ ಗೋಲುಗಳಿಸುವ ಮೂಲಕ ತಂಡದ ಗೆಲುವಿನ ರೂವಾರಿಗಳೆನಿಸಿದರು